ಎಸ್ ಯಡಿಯೂರಪ್ಪ ಪ್ರತಿಪಾದನೆ

ಯಡಿಯೂರಪ್ಪ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಬಸವ ಸಮಿತಿ ಏರ್ಪಡಿಸಿದ್ದ ಸಮಾರಂಭದಲ್ಲಿ ಬಸವೇಶ್ವರರ ಮತ್ತಳಿಗೆ ಮಾಲಾರ್ಪಣೆ ಮಾಡಿ ಅವರು ಮಾತನಾಡಿದರು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ತತ್ವ ವನ್ನು ಸಾರಿ ಮನುಕುಲಕ್ಷೆ ಹೊಸ ಬೆಳಕು ಹೊಸ ಚಿಂತನೆ ಕೋರಿದ ಯುಗ ಪುರುಷ ಬಸವಣ್ಣ ಎಂದು ಮುಖ್ಯಮಂತ್ರಿಯವರು ಹೇಳದ್ದಾರೆ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಸಚಿವ ಬಸವರಾಜ ಬೊಮ್ಮಾಯಿ ಕೆಪಿಸಿ ಅಧ್ಯಕ್ಷ ಡಿ

ಶಿವಕುಮಾರ್ ಮೊದಲಾದವರು ಹಾಜರಿದ್ದರು ವಿಜಯಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಅತ್ಯಂತ ಸರಳ ರೀತಿಯಲ್ಲಿ ಬಸವ ಜಯಂತಿ ಆಚರಿಸಲಾಯಿತು ವಿರಕ್ತಮಠದ ಒದ್ದಲಿಂಗ್ರೀಗಳು ಧ್ವಜಾರೋಹಣ ನೆರವೇರಿಸುವ ಮೂಲಕ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅಶ್ವಾರೂಢ ಬಸವಣ್ಣನವರ ಪ್ರತಿಮೆಗೆ ಜಿಲ್ಲಾಧಿಕಾರಿ ವೈಎಸ್

ಬಸವಣ್ಣನವರ ಹುಟ್ಟೂರಿನಲ್ಲಿ ಸರ್ಕಾರದ ನಿಯಮಾವಳಿಯಂತೆ ನಾಲ್ಕು ಜನರಿಗೆ ಜಯಂತಿ ಅಂಗವಾಗಿ ಪೂಜೆ ಸಲ್ಲಿಸಲು ಅವಕಾಶ ಮಾಡಿಕೊಡಲಾಗಿದೆ ಎಂದು ತಹಶೀಲ್ದಾರ್ ಎಂ ಎನ್ ಬಳಿಗಾರ ತಿಳಿಸಿದ್ದಾರೆ

ಕಾಯಕವೇ ಕೈಲಾಸ ಎಂಬ ಅಮೃತ ವಾಣಿಯ ಮೂಲಕ ಕೆಲಸವೇ ದೇವರು ಎಂಬುದನ್ನು ಜನ ಸಾಮಾನ್ಯರಿಗೆ ಮನದಟ್ಟು ಮಾಡಿದ ಪ್ರಥಮ ಪ್ರವರ್ತಕ ಎಂದು ಸಂದೇತದಲ್ಲಿ ತಿಳಿಸಿದ್ದಾರೆ ಕಾಂಗ್ರೆಸ್ ಯುವ ನಾಯಕ ರಾಹುಲ್ ಗಾಂಧಿ ಕೆಪಿಸಿಸಿ ಅಧ್ಯಕ್ಷ ಡಿ

ಶಿವಕುಮಾರ್ ಸೇರಿದಂತೆ ನಾಡಿದ ಅನೇಕ ಗಣ್ಣರು ರಾಜಕೀಯ ಧುರೀಣರು ಬಸವ ಜಯಂತಿಯ ಶುಭಾಶಯ ಕೋರಿದ್ದಾರೆ ಮೈಸೂರು ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್

ಸೋಮಶೇಖರ ಬಸವೇಶ್ವರರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ಕೊಪ್ಪಳ ಜಿಲ್ಲೆಯಲ್ಲಿ ಕನ್ನಡ ಸಂಸ್ಕತಿ ಮತ್ತು ಜಿಲ್ಲಾಡಳಿತ ವತಿಯಿಂದ ಜಿಲ್ಲಾಧಿಕಾರಿ ಕಜೇರಿ ಸಭಾಂಗಣದಲ್ಲಿ ಬಸವೇಶ್ವರ ಜಯಂತಿ ಆಚರಿಸಲಾಯಿತು ರಾಜ್ಞದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಯಂತಿ ಆಚರಣೆ ವರದಿಗಳು ಬರುತ್ತಿವೆ

ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೊಸ ಪ್ರಕರಣ ದಾಖಲಾಗಿದೆ ಇದನ್ನು ಹೊರತುಪಡಿಸಿದರೇ ಬೆಂಗಳೂರು ಮೈಸೂರು ಚಿಕ್ಕಬಳ್ಳಾಪುರ ಬೆಳಗಾವಿ ವಿಜಯಪುರ ಕಲಬುರಗಿ ಸೇರಿದಂತೆ ದೇರೆ ಯಾವುದೇ ಜಿಲ್ಲೆಗಳಲ್ಲಿ ಹೊಸ ಪ್ರಕರಣ ಪತ್ತೆಯಾಗಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲಿ ಇಂದು ಹೊಸ ಪ್ರಕರಣ ದಾಖಲಾಗಿದೆ

ರೂಪೇಶ್ ತಿಳಿಸಿದ್ದಾರೆ ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್

ಸೋಮಶೇಖರ್ ನಂಜನಗೂಡಿನ ಜ್ಣುಬಿಲೆಂಟ್ ಕಾರ್ಖಾನೆಯಲ್ಲಿ ಸೋಂಕು ಹರಡಲು ಮೂಲ ಕಾರಣ ಏನು ಎಂಬುದರ ಪತ್ತೆಗಾಗಿ ಹಿರಿಯ ಐಎಎಸ್ ಅಧಿಕಾರಿ ಹರ್ಷಗುಪ್ತ ಅವರನ್ನು ನೇಮಕ ಮಾಡಿದ್ದು ಸದ್ಯದಲ್ಲೇ ಅವರಿಂದ ವರದಿ ಸರ್ಕಾರಕ್ಕೆ ಬರಲಿದೆ ಎಂದರು ಸರ್ಕಾರ ಮೈಸೂರು ಸೇರಿದಂತೆ ಎಲ್ಲಾ ಕಡೆ ತೆಗೆದುಕೊಂಡ ಕಟ್ಟುನಿಟ್ಟನ ಕ್ರಮಗಳಿಂದಾಗಿ ಒಟ್ಲಾರೆ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಎಂದು ಸಚಿವರು ಹೇಳಿದರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಳೆದ ಒಂದು ತಿಂಗಳನಿಂದ ಕೊರೋನಾ ಸೋಂಕು ಪ್ರಕರಣ ವರದಿಯಾಗಿಲ್ಲದೇ ಇರುವ ಹಿನ್ನೆಲೆಯಲ್ಲಿ ಸಣ್ಣ ಮತ್ತು ಗುಡಿ ಕೈಗಾರಿಕೆ ಚಟುವಟಕೆಗಳು ಪುನಾರಾರಂಭಗೊಂಡಿವೆ ಉಡುಪಿ ಜಿಲ್ಲೆಯಲ್ಲಿ ಮನೆ ಮನೆಗೆ ತೆರಳಿ ಕೆಮ್ಮು ಶೀತ ಜ್ವರದಿಂದ ಬಳಲುತ್ತಿರುವವರ ಆರೋಗ್ಭದ ಮಾಹಿತಿ ಸಂಗ್ರಹ ಮಾಡಬೇಕು ಮುಂದಿನ ಮೂರು ದಿನಗಳಲ್ಲಿ ಎಲ್ಲಾ ಬಿಎಲ್ಒಗಳಿಗೆ ಅಗತ್ಯ ತರಬೇತಿ ನೀಡಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮಹೇಶ್ವರರಾವ್ ಸೂಚಿಸಿದ್ದಾರೆ

ಹೂ ಗಳನ್ನು ಹೊರದೇಶಗಳಿಗೆ ಕಳುಹಿಸಲು ಯಾವುದೇ ವಿಮಾನ ಸೌಲಭ್ದ ಇಲ್ಲ ದೇಶದಲ್ಲಿ ಯಾವುದೇ ಸಭೆ ಸಮಾರಂಭ ಶುಭ ಕಾರ್ಯಗಳು ನಡೆಯುತ್ತಿಲ್ಲ ಹೀಗಾಗಿ ಬೇಡಿಕೆ ಸಂಪೂರ್ಣ ಕುಸಿದಿದ್ದು ರೈತರು ಬೆಳೆದ ಹೂಗಳನ್ನು ಕೇಳುವವರೇ ಇಲ್ಲದಂತಹ ಪರಿಸ್ಟಿತಿ ನಿರ್ಮಾಣವಾಗಿದೆ ಶಿವರಾತ್ರಿ ಯುಗಾದಿ ಸೇರಿದಂತೆ ಸಾಲು ಸಾಲು ಹಬ್ಬಗಳು ಎದುರಾದರೂ ಕೊರೊನಾ ಸಂಕಪ್ಪದ ಕಾರಣ ಜನರು ಮನೆಯಿಂದ ಹೊರಗೆ ಬಾರದಂತಹ ಪರಿಸ್ಥಿತಿ ಬಂದಿದೆ ಪುಷ್ಪೋಧ್ಯಮದಲ್ಲಿ ಕರ್ನಾಟಕ ಹೆಸರು ಮಾಡಿದೆ ಹೂಗಳ ಉತ್ಪಾದನೆಯಲ್ಲಿ ಐದು ಪ್ರಮುಖ ರಾಜ್ಯಗಳ ಪೈಕಿ ನಮ್ಮ ರಾಜ್ಯವೂ ಒಂದಾಗಿದೆ

ಬೆಂಗಳೂರು ಕೋಲಾರ ಚಿಕ್ಕಬಳ್ಳಾಮರ ಉತ್ತರ ಕರ್ನಾಟಕದ ಕೆಲವು ಬೆಲ್ಲೆಗಳ ಜನರು ತಮ್ಮ ಜೀವನೋಪಾಯಕ್ಕಾಗಿ ಹೂಗಳ ಮಾರಾಟವನ್ನೇ ನಂಬಿಕೊಂಡಿದ್ದಾರೆ ಕೊರೊನಾದಿಂದಾಗಿ ರಾಜ್ಯದ ಹೂವಿನ ಬೆಳೆಗಾರರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಎಂದು ವಾರ್ತಾ ಸಂಸ್ಥೆ ವರದಿ ಮಾಡಿದೆ

ಜನತೆಯೊಂದಿಗೆ ಸರ್ಕಾರವು ಹೋರಾಟ ನಡೆಸಿದೆ ದೇಶದ ಪ್ರತಿ ನಾಗರಿಕ ಪ್ರತಿ ವ್ಯಕ್ತಿ ಹೋರಾಟದ ಸೈನಿಕನಾಗಿದ್ದಾನೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನುಡಿದಿದ್ದಾರೆ ಅವರು ಆಕಾಶವಾಣಿಯ ತಮ್ಮ ಮನ್ ಕೀ ಬಾತ್ ಕಾರ್ಯಕ್ರಮದಲ್ಲಿ ಇಂದು ಮಾತನಾಡಿ ಕೊರೋನಾ ವಿರುದ್ಧದ ಹೋರಾಟದಲ್ಲಿ ದೇಶದಲ್ಲಿ ಮಹಾಯಜ್ಞಾ ನಡೆದಂತೆ ಭಾಸವಾಗುತ್ತದೆ ಪ್ರತಿಯೊಬ್ಬರು ತಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಈ ಹೋರಾಟ ನಡೆಸುತ್ತಿದ್ದಾರೆ ಎಂದು ಹೇಳಿ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹಣದ ನೆರವು ನೀಡುತ್ತಿರುವವರು ಉಚಿತ ಭೋಜನ ನೀಡುತ್ತಿರುವವರು ತರಕಾರಿ ದಾನ ಮಾಡುತ್ತಿರುವವರು ಮಾಸ್ಕ್ ಸಿದ್ಧ ಪಡಿಸುತ್ತಿರುವವರು ಹೀಗೆ ವಿವಿಧ ರೀತಿಯಲ್ಲಿ ಸೇವೆಯಲ್ಲಿ ತೊಡಗಿರುವವರನ್ನು ಪ್ರಶಂಸಿಸಿದ್ದಾರೆ ಈ ರೀತಿಯ ಕಾರ್ಯಗಳಲ್ಲಿ ತೊಡಗುವವರಿಗಾಗಿ ಸರ್ಕಾರ ಕೋವಿಡ್ ವಾರಿಯರ್ಸ್ ಡಾಟ್ಗೌಡಾಟ್ಇನ್ ಡಿಜೆಟಲ್ ವೇದಿಕೆಯನ್ನು ಸಿದ್ಧಪಡಿಸಿದ್ದು ಇದು ಎಲ್ಲಾ ಸಾಮಾಜಿಕ ಸಂಸ್ಥೆಗಳ ಸ್ವಯಂ ಸೇವಕರು ನಾಗರಿಕ ಸಮಾಜದ ಪ್ರತಿನಿಧಿಗಳು ಮತ್ತು ಸ್ಠೀಯ ಆಡಳಿತಗಳ ನಡುವೆ ಪರಸ್ವರ ಸಂಪರ್ಕ ಕಲ್ಪಿಸಿದೆ

ವೈದ್ಯರು ಶುಶೂಶಕಿಯರು ಆಶಾ ಕಾರ್ಯಕರ್ತೆಯರು ಎಎನ್ಎಂ ಎನ್ಸಿಸಿ ಎನ್ಎಸ್ಎಸ್ ಹಾಗೂ ಎವಿಧ ಕ್ಷೆತ್ರಗಳ ವೃತ್ತಿಪರರ ಇದನ್ನು ತಮ್ಮ ವೇದಿಕೆಯನ್ನಾಗಿಸಿಕೊಂಡು ಬಿಕ್ಕಟ್ಟು ನಿರ್ವಹಣಾ ಯೋಜನೆಗಳನ್ನು ರೂಪಿಸುವಲ್ಲಿ ನೆರವಾಗುತ್ತಿದ್ದಾರೆ ಎಂದು ಪ್ರಧಾನಮಂತ್ರಿ ನುಡಿದರು ಪ್ರಧಾನಮಂತ್ರಿ ಗರೀಬ್ ಕಲ್ಕಾಣ ಪ್ಕಾಕೇಜ್ ಅಡಿಯಲ್ಲಿ ಹಣವನ್ನು ನೇರವಾಗಿ ಬಡವರ ಖಾತೆಗೆ ವರ್ಗಾಯಿಸಲಾಗುತ್ತಿದೆ

ಕೊರೋನಾ ವಿರುದ್ಧ ಹೋರಾಟದಲ್ಲಿ ತೊಡಗಿರುವ ಯೋಧರಿಗೆ ಹಿಂಸೆ ಕಿರುಕುಳ ನೀಡುವವರ ವಿರುದ್ಧ ಕಠಿಣ ತ್ರಮ ಕೈಗೊಳ್ಳಲು ಸುಗ್ರೀವಾಜ್ಞ ಹೊರಡಿಸಲಾಗಿದ್ದು ವೈದ್ಯರು ಶುಪುಷಕಿಯರು ಅರೆ ವೈದೈಕೀಯ ಸಿಬ್ದಂದಿ ಸಮುದಾಯ ಆರೋಗ್ಯ ಕಾರ್ಯಕರ್ತರು ಮತ್ತಿತರರ ರಕ್ಷಣೆಗೆ ಈ ಕ್ರಮ ಅವಶ್ಯವಾಗಿತ್ತು ಎಂದು ಪ್ರಧಾನಮಂತ್ರಿ ಹೇಳದ್ದಾರೆ ಕೊರೋನಾ ತಂದೊಡ್ಡಿರುವ ಸಂಕಪ್ಪಕ್ಕೆ ಭಾರತ ತನ್ನ ಸಂಸ್ಕಾರಗಳಿಗೆ ಅನುಗುಣವಾಗಿ ವಿಶ್ವದೆಲ್ಲೆಡೆಯಿಂದ ಬರುತ್ತಿರುವ ಮಾನವೀಯತೆಯ ರಕ್ಷಣೆಗೆ ಓಗೊಟ್ಟು ಪ್ರತಿಯೊಂದು ದೇಶಕ್ಕೂ ದಿಷಧಗಳನ್ನು ತಲುಪಿಸುವ ಕಾರ್ಯವನ್ನು ಭಾರತ ನಿರ್ವಹಿಸುತ್ತಿದೆ ಜಗತ್ತಿನೆಲ್ಲಡೆ ಭಾರತದ ಆರ್ಯುವೇದ ಮತ್ತು ಯೋಗದ ಪ್ರಾಮುಖ್ಯತೆಯನ್ನು ಜನರು ವಿಶೇಷ ಭಾವನೆಯಿಂದ ನೋಡುತ್ತಿದ್ದಾರೆ ಎಂದು ಪ್ರಧಾನಮಂತ್ರಿ ತಿಳಿಸಿ ಆಯುಷ್ ಸಚಿವಾಲಯ ಜಾರಿಗೊಳಿಸಿರುವ ಬಿಸಿನೀರು ಕಷಾಯ ಸೇವನೆ ಮತ್ತು ಇತರ ಮಾರ್ಗಸೂಚಿಗಳನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡರೆ ಪ್ರಯೋಜನವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಅಕ್ಷಯತೃತಿಯ ದಿನವಾದ ಇಂದು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುವ ಪರಿಸರ ಅರಣ್ಯ ನದಿಗಳು ಮತ್ತು ಸಂಪೂರ್ಣ ಜೀವಿ ಪರಿಸರ ವ್ಯವಸ್ಥೆಯ ರಕ್ಷಣೆ ಬಗ್ಗೆ ನಾವೆಲ್ಲರೂ ಚಿಂತನೆ ನಡೆಸಬೇಕಾಗಿದೆ ಎಂದು ಹೇಳಿದ ಪ್ರಧಾನಮಂತ್ರಿಯವರು ಇಂದು ಬಸವೇಶ್ವರರ ಜಯಂತಿಯೂ ಆಗಿದ್ದು ಅವರ ಸಂದೇಶಗಳನ್ನು ಆಗಿಂದಾಗ್ಗೆ ಸ್ಕರಿಸಲು ಮತ್ತು ಕಲಿಯಲು ತಮಗೆ ಅವಕಾಶ ದೊರೆಯುತ್ತಿರುವುದು ತಮ್ಮ ಸೌಭಾಗ್ಯ ಎಂದಿದ್ದಾರೆ ದೇತ ವಿದೇತದಲ್ಲಿರುವ ಬಸವೇತ್ವರರ ಅನುಯಾಯಿಗಳಿಗೆ ಪ್ರಧಾನಮಂತ್ರಿ ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ ಈಗ ರಂಜಾನ್ನ ಪವಿತ್ರ ಮಾಸವು ಆರಂಭವಾಗಿದ್ದು ರಂಜಾನ್ನನ್ನು ಸಂಯಮ ಸದ್ದಾವನೆ ಸಂವೇದನ ಶೀಲತೆ ಮತ್ತು ಸೇವಾ ಭಾವದ ಶ್ರತೀಕವಾಗಿ ಮಾಡುವ ಅವಕಾತ ನಮ್ಮ ಮುಂದಿದೆ ರಂಜಾನಿನ ಈ ದಿನಗಳಲ್ಲಿ ಸ್ಥಳೀಯ ಆಡಳಿತದ ಮಾರ್ಗಸೂಚಿಗಳನ್ನು ಅನುಸರಿಸುವ ಮೂಲಕ ಕೊರೋನಾ ವಿರುದ್ಧ ನಡೆಯುತ್ತಿರುವ ಯುದ್ಧವನ್ನು ಮತ್ತಷ್ಟು ಬಲಪಡಿಸುವ ನಂಬಿಕೆ ಹೊಂದಿರುವುದಾಗಿ ಪ್ರಧಾನಿಯವರು ತಿಳಿಸಿದ್ದಾರೆ ನಮ್ಮ ಆಸುಪಾಸಿನಲ್ಲಿ ಕೊರೋನಾ ಬಂದಿಲ್ಲ ಬರುವುದಿಲ್ಲ ಎಂಬ ಅತಿಯಾದ ವಿಶ್ವಾಸ ಬೇಡ ಎಚ್ಚರ ತಪ್ಪಿದರೆ ದುರ್ಘಟನೆ ತಪ್ಪದು ಎಂಬುದನ್ನು ನೆನಪಿಡಬೇಕಾಗುತ್ತದೆ ಎಂದು ಪ್ರಧಾನಮಂತ್ರಿ ಜನತೆಗೆ ಕಿವಿ ಮಾತು ಹೇಳಿದ್ದಾರೆ